ಮಹಾರಾಷ್ಷದಲ್ಲಿ ರಾಷ್ಷವತಿ ಆಡಳಿತ ತೆರವುಗೊಳಿಸಿದ ಹಾಗೂ ದೇವೇಂದ್ರ ಫಡ್ಕವೀಸ್ ನೇತ್ಪತ್ತದ ಸರ್ಕಾರ ರಚನೆಗೆ ಆಹ್ಲಾನ ನೀಡಿದ ಪತ್ರಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಆದೇಶಿಸಿದೆ ನ್ಕಾಯಮೂರ್ತಿಗಳಾದ ಎನ್

ಈ ಕುರಿತ ದಾಖಲೆ ಪತ್ರಗಳನ್ನು ಸಲ್ಲಿಸಲು ಎರಡು ದಿನಗಳ ಕಾಲಾವಕಾಶ ಬೇಕೆಂಬ ತುಷಾರ್ ಮೆಷ್ತಾ ಅವರ ಮನವಿಯನ್ನು ನ್ಯಾಯಪೀಠ ಮರಸ್ಕರಿಸಲಿಲ್ಲ ಶಿವಸೇನೆ ಎನ್ಸಿಪಿ ಹಾಗೂ ಕಾಂಗ್ರೆಸ್ ಸಲ್ಲಿಸಿರುವ ಅರ್ಜಿ ಹಿನ್ನೆಲೆಯಲ್ಲಿ ನ್ಯಾಯಪೀಠ ಕೇಂದ್ರ ಸರ್ಕಾರ ಹಾಗೂ ಮಹಾರಾಷ್ಟ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಇದೇ ಸಂದರ್ಭದಲ್ಲಿ ಮುಖ್ಕಮಂತ್ರಿ ದೇವೇಂದ್ರ ಫಡ್ನವೀಸ್ ಪಾಗೂ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೂ ನೋಟಿಸ್ ಜಾರಿಗೊಳಿಸುವಂತೆ ಆದೇಶಿಸಿದೆ

ಅರ್ಜಿದಾರರ ಪರವಾಗಿ ಓರಿಯ ವಕೀಲರಾದ ಕಪಿಲ್ ಸಿಬಲ್ ಎ ಎಂ ಸಿಂಫ್ವಿ ವಾದ ಮಂಡಿಸಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸರ್ಕಾರ ಸದನದಲ್ಲಿ ಇಂದೇ ಬಹುಮತ ನಿರೂಪಿಸಬೇಕೆಂದು ನ್ಕಾಯಪೀಠದ ಗಮನ ಸೆಳೆದರು ಚುನಾವಣೋತ್ತರ ಬೆಳವಣಿಗೆಯಲ್ಲಿ ಶಿವಸೇನೆ ಎನ್ಸಿಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಒಟ್ಟುಗೂಡಿ ಮೈತ್ರಿ ಸರ್ಕಾರ ರಚಿಸಲು ತೀರ್ಮಾನಿಸಿವೆ

ಬಿಜೆಪಿ ನೇತೃತ್ವದ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನ ನೀಡಿರುವುದು ಕಾನೂನುಬಾಹಿರವಾಗಿದ್ದು ಈ ತೀರ್ಮಾನವನ್ನು ರದ್ದುಪಡಿಸಬೇಕು

ಇಲ್ಲವಾದಲ್ಲಿ ಕುದುರೆ ವ್ಯಾಪಾರಕ್ಕೆ ಅವಕಾಶ ದೊರೆಯಲಿದೆ ಎಂದು ಅರ್ಜಿದಾರರ ಪರ ವಕೀಲರು ಕಳವಳ ವ್ಯಕ್ತಪಡಿಸಿದರು ಎನ್ಸಿಪಿ ಶಾಸಕಾಂಗ ಪಕ್ಷದ ನೂತನ ನಾಯಕ ಜಯಂತ್ ಪಾಟೀಲ್ ಮುಂಬೈನಲ್ಲಿಂದು ರಾಜಭವನಕ್ಕೆ ತೆರಳಿ ತಾವು ಶಾಸಕಾಂಗ ನಾಯಕರಾಗಿ ಆಯ್ಕೆಯಾಗಿರುವ ಪತ್ರ ಸಲ್ಲಿಸಿದರು ಈ ಮುನ್ನ ಶಾಸಕಾಂಗ ನಾಯಕರಾಗಿ ಆಯ್ಕೆಯಾಗಿದ್ದ ಅಜಿತ್ ಪವಾರ್ ಅವರನ್ನು ಬದಲಾವಣೆ ಮಾಡಿರುವುದಾಗಿಯೂ ರಾಜ್ಯಪಾಲ ಭಗತ್ಸಿಂಗ್ ಕೋಶಿಯಾರಿ ಅವರ ಕಚೇರಿಗೆ ಮಾಹಿತಿ ನೀಡಿದ್ದಾರೆ ರಾಜ್ಯಪಾಲರು ನವದೆಪಲಿಯಲ್ಲಿ ನಡೆಯುತ್ತಿರುವ ರಾಜ್ಯಪಾಲರು ಮತ್ತು ಉಪರಾಜ್ಯಪಾಲರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದು ಅವರನ್ನು ಜಯಂತ್ ಪಾಟೀಲ್ ಭೇಟಿ ಮಾಡಲು ಸಾಧ್ಯವಾಗಿಲ್ಲ ಎಂದು ರಾಜಭವನದ ಅಧಿಕಾರಿಗಳು ಮುಂಬೈ ಆಕಾಶವಾಣಿ ಸುದ್ದಿ ವಿಭಾಗಕ್ಕೆ ತಿಳಿಸಿದ್ದಾರೆ ಮಹಾರಾಷ್ಟದಲ್ಲಿ ಸರ್ಕಾರ ರಚಿಸಲು ಬಿಜೆಪಿಗೆ ಬೆಂಬಲ ನೀಡುವುದಾಗಿ ರಾಜ್ಯಪಾಲರಿಗೆ ಪತ್ರ ನೀಡಿದ್ದ ಅಜಿತ್ ಪವಾರ್ ಅವರನ್ನು ಎನ್ಸಿಪಿ ನಿನ್ನೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ತೆಗೆದು ಹಾಕಿತ್ತು

ಆನಂತರ ಬದಲಾವಣೆಗಳು ಆಗಿದ್ದರೆ ಅದಕ್ಕೆ ರಾಜ್ಯಪಾಲರು ಜವಾಬ್ದಾರರಲ್ಲ ಈಗಲೂ ಅಜಿತ್ ಮವಾರ್ ಎನ್ಸಿಪಿ ಶಾಸಕಾಂಗ ನಾಯರಾಗಿಯೇ ಮುಂದುವರಿದಿದ್ದಾರೆಂದು ಹೇಳಿದರು ಪರಾತ್ ರಾಜಕೀಯ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ತನ್ನ ಶಾಸಕರನ್ನು ಮುಂಬೈ ಹೋಟೆಲ್ಗೆ ಸ್ಥಳಾಂತರಿಸಿದೆ ಎನ್ಸಿಪಿ ಶಾಸಕರು ಸಪ ಪ್ರತ್ಯೇಕ ಹೋಟೆಲ್ನಲ್ಲಿ ತಂಗಿದ್ದಾರೆ ಶಿವಸೇನಾ ಶಾಸಕರು ಸಪ ಹೋಟೆಲ್ನಲ್ಲಿ ವಾಸ್ತವ್ಯ ಪೂಡಿದ್ದಾರೆ ಅಯೋಧ್ಯೆ ಭೂ ವಿವಾದ ಕುರಿತ ಸುಪ್ರೀಂಕೋರ್ಟ್ ತೀರ್ಪನ್ನು ಜನತೆ ಮುಕ್ತವಾಗಿ ತನ್ನ ಬಾಹುಗಳಿಂದ ಅಪ್ಪಿ ಒಪ್ಪಿಕೊಂಡು ಪರಮೋಚ್ಛ ರಾಷ್ಟೀಯ ಹಿತಾಸಕ್ತಿ ಪ್ರದರ್ಶಿಸಿರುವುದು ಶ್ಲಾಘನೀಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯಲ್ಲಿಂದು ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪಂಚಿಕೊಂಡ ಅವರು ದೇಶದ ಜನತೆ ಸಹನೆ ಸಂಯಮ ಮತ್ತು ಪ್ರಬುದ್ಧತೆಯಿಂದ ವರ್ತಿಸಿದ್ದು ಎಲ್ಲರಿಗೂ ಧನ್ಕವಾದ ಅರ್ಪಿಸುವುದಾಗಿ ಹೇಳಿದ್ದಾರೆ ನಮ್ಮ ನಾಗರಿಕತೆ ಸಂಸ್ಕೃತಿ ಹಾಗೂ ಭಾಷೆಗಳು ಇಡೀ ವಿಶ್ವಕ್ಕೆ ವಿವಿಧತೆಯಲ್ಲಿ ಏಕತೆ ಸಂದೇಶವನ್ನು ಉಪದೇಶಿಸಿವೆ ಪಲವು ಶತಮಾನಗಳಲ್ಲಿ ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳು ಅರಳಿವೆ ಎಂದಿದ್ದಾರೆ ಆಧುನಿಕ ಹಿಂದಿ ಸಾಹಿತ್ಯದ ಪಿತಾಮಪ ಭರತೇಂದು ಪರಿಶ್ವಂದ್ರ ಪಾಗೂ ಮಹಾಕವಿ ಸುಬ್ರಹ್ಮಣ್ನ ಭಾರತಿ ಅವರನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ಮೋದಿ ಇವರಿಬ್ಬರು ಮಾತ್ಯಭಾಷೆಗೆ ಹೆಚ್ಚು ಒತ್ತು ನೀಡುತ್ತಿದ್ದರು ವಿಶ್ವಸಂಸ್ಥೆ ಈ ವರ್ಷವನ್ನು ಅಂತಾರಾಷ್ಟೀಯ ದೇಶೀಯ ಭಾಷೆಗಳ ವರ್ಷ ಎಂದು ಆಚರಿಸುತ್ತಿದೆ ನಶಿಸುತ್ತಿರುವ ಭಾಷೆಗಳನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಮೋದಿ ಪ್ರತಿಪಾದಿಸಿದರು ನ್ಯಾಷನಲ್ ಕೆಡೆಟ್ ಕೋರ್ ಎನ್ಸಿಸಿ ದಿನವನ್ನು ಇಂದು ಆಚರಿಸುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದ ಅವರು ಪಲವು ಎನ್ಸಿಸಿ ಕೆಡೆಟ್ಗಳೊಂದಿಗೆ ಸಂವಾದ ನಡೆಸಿ ಏಕ ಭಾರತ್ ಶ್ರೇಷ್ಠ ಭಾರತ್ ಶಿಬಿರಗಳು ಮತ್ತು ಯುವ ವಿನಿಮಯ ಕಾರ್ಯಕ್ರಮಗಳ ಬಗೆಗಿನ ಅವರ ಅನುಭವಗಳನ್ನು ತಿಳಿದುಕೊಂಡರು

ಈ ಮೂಲಕ ವೀರ ಯೋಧರಿಗೆ ಅವರ ತ್ಕಾಗ ಬಲಿದಾನಗಳಿಗಾಗಿ ರಾಷ್ಟ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ ಆ ದಿನದಂದು ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಮುಂದೆ ಬಂದು ಸಶಸ್ತ್ರ ಪಡೆಗಳ ದ್ವಜವನ್ನು ಧರಿಸಬೇಕು ಹಾಗೂ ಅದಕ್ಕೆ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು ಫಿಟ್ ಇಂಡಿಯಾ ಅಭಿಯಾವನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಪೌಢ ಶಿಕ್ಷಣ ಮಂಡಳಿ ಸಿಐಎಸ್ಇ ಫಿಟ್ ಇಂಡಿಯಾ ಅಭಿಯಾನ ಸಪ್ತಾಪದ ಅಂಗವಾಗಿ ಪಮ್ಮಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಫನ ವ್ಯಕ್ತಪಡಿಸಿದರು

ಸುತ್ತಮುತ್ತ ಬಿದ್ದಿರುವ ಪ್ಲಾಸ್ಟಿಕ್ ತ್ವಾಜ್ಯಗಳನ್ನು ತೆರವು ಮಾಡಲು ಹಾಗೂ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಿ ದೇಶದಲ್ಲಿಯೇ ಹೊಸ ಉದಾಹರಣೆಯಾಗಲು ದೇಶದ ಪ್ರತಿಯೊಬ್ಬರೂ ಪಣತೊಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದರು ನಮ್ಮ ಪೂರ್ವಿಕರು ನಿಸರ್ಗ ಮತ್ತು ಪರಿಸರ ನೀರು ಭೂಮಿ ಮತ್ತು ಅರಣ್ಯ ಹಾಗೂ ನದಿಗಳ ಪ್ರಾಮುಖ್ಯತೆಗಳನ್ನು ಅರ್ಥಮಾಡಿಕೊಂಡು ಅವುಗಳ ರಕ್ಷಣೆಗೆ ಹೆಚ್ಚು ಆದ್ಯತೆ ನೀಡಿದ್ದರು ಅದೇ ರೀತಿ ಸಕಾರಾತ್ಮಕ ವಿಚಾರವನ್ನು ಸಮಾಜ ಮುಂದುವರಿಸಬೇಕು ಎಂದು ಮೋದಿ ಹೇಳಿದರು

ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತ್ನ್ಯಾಹು ಅವರ ರಾಜಕೀಯ ಎದುರಾಳಿ ಬೆನ್ನಿ ಗೆಂಟ್ಸ್ ಇಸ್ರೇಲ್ನಲ್ಲಿ ನೇತ್ನ್ಯಾಹು ಅವರ ಲಿಕುಡ್ ಪಕ್ಷದ ನೇತೃತ್ವದ ಸರ್ಕಾರವನ್ನು ಮುನ್ನಡೆಸುವ ಪ್ರಸ್ತಾಪವಿಟ್ಟಿದ್ದಾರೆ

ಈಗಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಹೊಸ ಚುನಾವಣೆ ಅಗತ್ತವಿಲ್ಲ ಚುನಾವಣೆ ತಪ್ಪಿಸಲು ಇದೊಂದೇ ಸೂಕ್ತ ಮಾರ್ಗ ಎಂದು ಗೆಂಟ್ಸ್ ಪ್ರತಿಪಾದಿಸಿದ್ದಾರೆ ನೇತ್ನ್ಯಾಪು ಅವರು ಪ್ರಸ್ತುತ ಉಸ್ತುವಾರಿ ಸರ್ಕಾರವನ್ನು ಮುನ್ನಡೆಸುತ್ತಿದ್ದಾರೆ ಬುಡಕಟ್ಟು ಕಲ್ಯಾಣ ಜಲ ಕೃಷಿ ಉನ್ನತ ಶಿಕ್ಷಣ ಹಾಗೂ ಸುಗಮ ಜೀವನ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ರಾಷ್ಟಪತಿ ಭವನದಲ್ಲಿ ಎರಡು ದಿನಗಳ ರಾಜ್ಯಪಾಲರ ಸಮ್ಮೇಳನ ನಡೆಯುತ್ತಿದೆ ಬುಡಕಟ್ಟು ಸಮುದಾಯವನ್ನು ಅಗತ್ತ ಪರಿಸ್ವಿತಿಗಳಿಗೆ ಅನುಗುಣವಾಗಿ ಅಭಿವ್ವದ್ದಿಪಡಿಸುವ ಹಾಗೂ ಸೂಕ್ತ ನೀತಿ ನಿರೂಪಣೆಗಳನ್ನು ಸಿದ್ದಪಡಿಸುವ ಉದ್ದೇಶದಿಂದ ಈ ಸಮ್ಮೇಳನ ಏರ್ಪಡಿಸಲಾಗಿದೆ